ಕಾಂಗ್ರೆಸ್ನ ವಸಂತ್ ಕುಮಾರ್ ಅವರ ನಿಧನದಿಂದ ಈ ಕ್ಷೇತ್ರ ತೆರವಾಗಿತ್ತು ತಮಿಳುನಾಡು ರಾಜ್ಯಾದ್ಯಂತ ಜುನಾವಣಾ ಪ್ರಚಾರ ಅಬ್ಬರದಿಂದ ನಡೆಯುತ್ತಿದ್ದು ವಿವಿಧ ಪಕ್ಷಗಳ ತಾರಾ ಪ್ರಚಾರಕರು ಮತಯಾಚನೆಯಲ್ಲಿ ಪಾಗೂ ಮತದಾರರನ್ನು ಓಲ್ಯೆಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಚೆನ್ನೈ ಪಾಗೂ ತಿರುನಲ್ವೇಲಿಯಲ್ಲಿ ಕೇಂದ್ರ ಗೃಪ ಸಚಿವ ಪಾಗೂ ಐಜೆಪಿ ಒರಿಯ ಮುಖಂಡ ಅಮಿತ್ ಷಾ ಪಕ್ಷದ ಅಭ್ಯರ್ಥಿಗಳ ವರ ರೋಡ್ ಕೋಗಳನ್ನು ನಡೆಸುತ್ತಿದ್ದಾರೆ ಸೇಲಂನಲ್ಲಿ ಮುಖ್ಯಮಂತ್ರಿ ಪಾಗೂ ಎಐಎಡಿಎಂಕೆ ಓರಿಯ ನಾಯಕ ಪಳನಿ ಸ್ವಾಮಿ ಚುನಾವಣಾ ಪ್ರಜಾರದಲ್ಲಿ ತೊಡಗಿದ್ದಾರೆ ಡಿಎಂಕೆ ಮುಖಂಡ ಸ್ವಾಲಿನ್ ಚೆನ್ನೈ ಮತ್ತು ಸುತ್ತಮುತ್ತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏರುಸಿನ ಪ್ರಜಾರ ನಡೆಸುತ್ತಿದ್ದಾರೆ ಪಲವಾರು ಕಡೆ ಅಭ್ಯರ್ಥಿಗಳು ಮನೆ ಮನೆಗೆ ಭೇಟಿ ನೀಡಿ ಮತ ಯಾಜನೆ ಮಾಡುತ್ತಿದ್ದಾರೆ ಎಂದು ಬಾತ್ತಿದಾರರು ವರದಿ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಇಂದು ಅಸ್ಲಾಂನ ತಮೂಲ್ಪುರದಲ್ಲಿ ಚುನಾವಣಾ ರ್ಕಾಲಿ ಉದ್ದೇತಿಸಿ ಭಾಷಣ ಮಾಡಿದರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬಿಜೆಪಿಯ ಮೂಲ ಮಂತ್ರವಾಗಿದೆ ತಮ್ಮ ಸರ್ಕಾರ ಎಲ್ಲಾ ವರ್ಗಗಳ ಜನರ ಅಭಿವೃದ್ದಿಗೆ ಬದ್ದವಾಗಿದೆ ಕಳೆದ ಐದು ವರ್ಷಗಳಲ್ಲಿ ಅಸ್ತಾಂನಲ್ಲಿ ಭಾರೀ ಪ್ರಗತಿಯನ್ನು ಸಾಧಿಸಲಾಗಿದೆ ಎಂದು ಆವರು ಪೇಳದರು ಕಾಂಗ್ರೆಸ್ ನಾಯಕ ಪಾಗೂ ಭಕ್ತೀಸ್ಗಢ ಮುಖ್ಯಮಂತ್ರಿ ಭೂವೇಶ್ ಬಗೇಲಾ ಅವರು ಬಾರ್ಪೇಟಾ ಮತ್ತು ಜೊಂಗಾಯಿಗಾಂವ್ ಜಿಲ್ಲೆಗಳಲ್ಲಿ ಪಲವು ಸಭೆಗಳನ್ನು ನಡೆಸುತ್ತಿದ್ದಾರೆ

ನಿನ್ನೆ ಒಂದೇ ದಿನ

ದೇಶಾದ್ಯಂತ ನಡೆಯುತ್ತಿರುವ ಕೋವಿಡ್ ಲಸಿಕಾ ಅಭಿಯಾನವನ್ನು ಇನ್ನಷ್ಟು ತೀವ್ರಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಎಲ್ಲ ಸಾರ್ವಜನಿಕ ಪಾಗೂ ಖಾಸಗಿ ಲಸಿಕಾ ಕೇಂದ್ರಗಳನ್ನು ಈ ತಿಂಗಳಲ್ಲಿ ಪ್ರತಿ ದಿನವೂ ಕೆರೆಯಲು ನಿರ್ಧರಿಸಿದೆ ಈ ಕುರಿತಂತೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿರುವ ಕೇಂದ್ರ ಸರ್ಕಾರ ಅಧಿಸೂಚಿತ ರಜಾ ದಿನಗಳನ್ನು ಒಳಗೊಂಡು ಪ್ರತಿ ದಿನವೂ ಲಸಿಕಾ ಕೇಂದ್ರಗಳು ಕಾರ್ಯನಿರ್ವಓಸಲು ಸಾಧ್ಯವಾಗುವಂತೆ ಎಲ್ಲಾ ಅಗತ್ಯ ತ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದೆ ಲಸಿಕಾ ಅಭಿಯಾನದ ವ್ಯಾಪ್ತಿ ಮತ್ತು ವೇಗವನ್ನು ವರ್ಧಿಸಲು ಖಾಸಗಿ ಹಾಗೂ ಸಾರ್ವಜನಿಕ ವಲಯವನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ

ಈ ವರ್ಗದ ಜನರಿಗೆ ಲಸಿಕೆ ನೀಡಿಕೆಯಲ್ಲಿ ಆದ್ದಕೆ ನೀಡಲಾಗುವುದು ಎಂದು ತಿಳಿಸಿದೆ

ಎಲ್ಲಾ ಕೋವಿಡ್ ಸಂಬಂಧಿತ ಸಾವುಗಳಲ್ಲಿ ಈ ಪ್ರಮಾಣ ಹೆಚ್ಚರುವುದರಿಂದ ಈ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು

ಆರೋಗ್ತ ವಿಭಾಗದ ನೀತಿ ಆಯೋಗದ ಸದಸ್ತ ಡಾ

ಪಾಲ್ ಭಾರತದ ಲಸಿಕೆಗಳು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿವೆ ಲಭ್ಯವಿರುವ ಅಂಕಿ ಅಂಶಗಳ ಪ್ರಕಾರ ಭಾರತೀಯ ಲಸಿಕೆಗಳು ಬ್ರೆಜಿಲ್ ಮತ್ತು ಇಂಗ್ಲೆಂಡ್ನ ವೈರಸ್ಗಳ ವಿರುದ್ಧ ಪರಿಣಾಮಕಾರಿಯಾಗಿವೆ ಎಂಬುದು ಖಚಿತವಾಗಿದೆ ಎಂದು ತಿಳಿಸಿದ್ದಾರೆ

ಸಂಪುಟದ ಕಾರ್ಯದರ್ಶಿ ರಾಜೀವ್ ಗೌಬಾ ನಿನ್ನೆ ಈ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮೊಲೀಸ್ ಮಪಾನಿರ್ದೇಶಕರು ಮತ್ತು ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳೊಂದಿಗೆ ಉನ್ನತ ಮಟ್ಟದ ಪರಾಮರ್ಶೆ ಸಭೆ ನಡೆಸಿದರು ರಾಜ್ಯಗಳು ಮತ್ತು ಕೇಂದಾಡಳಿತ ಪ್ರದೇಶಗಳು ಕೈಗೊಂಡ ಕ್ರಮಗಳ ವಿವರವಾದ ಮತ್ತು ಸಮಗ್ರ ಪರಿಶೀಲನೆಯ ನಂತರ ಲಸಿಕೆ ನೀಡಿಕೆ ಹೆಚ್ಚಿಸುವುದು ಪಾಗೂ ಕೋವಿಡ್ ಸೂತ್ತ ನಡವಳಿಕೆಯನ್ನು ಕಟ್ಟನಿಟ್ಟಾಗಿ ಜಾರಿಗೊಳಿಸಬೇಕು ಈ ಮೂಲಕ ನಿಯಂತ್ರಣ ಮತ್ತು ಕಣ್ಗಾವಲು ಕ್ರಮಗಳನ್ನು ಸರಿಯಾಗಿ ಅನುಷ್ಯಾನಗೊಳಿಸುವ ಬಗ್ಗೆ ನಿಖರವಾದ ಪಾಗೂ ಕಠಿಣ ಪರಿಕ್ರಮದ ಆಗತ್ತತೆಯನ್ನು ಸಂಪುಟದ ಕಾರ್ಯದರ್ಶಿಯವರು ಮನರುಚ್ಚರಿಸಿದರು ಯುವಕರು ಉದ್ದಿಮದಾರರಾಗುವ ಸ್ಫೂರ್ತಿ ಹೊಂದಬೇಕು ಪಾಗೂ ಅನ್ವೇಷಣೆಗಳನ್ನು ಕೈಗೊಳ್ಳಬೇಕೆಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಕರೆ ನೀಡಿದ್ದಾರೆ

ಪ್ಠದಯ ಬೈಪಾಸ್ ಸರ್ಜರಿ ಯಶಸ್ವಿ ಚಿಕಿತ್ಸೆಯ ನಂತರ ರಾಷ್ಟಪತಿ ರಾಮನಾಥ ಕೋಎಂದ್ ಅವರನ್ನು ತೀವ್ರ ನಿಗಾಘಟಕದಿಂದ ವಿಶೇಷ ಕೊಠಡಿಗೆ ಸ್ಥಳಾಂತರಿಸಲಾಗಿದೆ ಅವರ ಆರೋಗ್ಯ ಪಾಗೂ ದೇಹಕ್ಕಿತಿ ಉತ್ತಮಗೊಂಡಿದ್ದು ವೈದ್ವರು ನಿಗಾಮಹಿಸಿದ್ದಾರೆ ಎಂದು ರಾಷ್ಟವತಿ ಭವನ ಟ್ವಚ್ನಲ್ಲಿ ತಿಳಿಸಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರಿಗೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ

ಕೊರೊನಾ ಸಾಂಕ್ರಾಮಿಕದ ನಡುವೆಯೂ ಭಾರತೀಯ ರೈಲ್ವೆ ಅತ್ಯುತ್ತಮ ಸಾಧನೆ ಮಾಡಿದೆ

ಈ ಮೊದಲ ದಾಖಲೆಯಾಗಿತ್ತು ಇತ್ತೀಚನ ವರ್ಷಗಳಲ್ಲಿ ದೇಶ ಪೆಟ್ರೋಲಿಯಂ ಮೂಲದ ಶಕ್ತಿಯನ್ನು ಆಮದು ಮಾಡಿಕೊಳ್ಳುವ ಮೇಲಿನ ಅವಲಂಬನೆ ತಗ್ಗಿಸಲು ಭಾರತೀಯ ರೈಲ್ವೆ ರೈಲು ಮಾರ್ಗಗಳ ವಿದ್ಯುದ್ದೀಕರಣಕ್ಕೆ ಹೆಚ್ಚಿನ ಆದ್ದತೆ ನೀಡಿದೆ

ಇತ್ತೀಚನ ವರ್ಷಗಳಲ್ಲಿ ಮುಂಬೈ ಪೌರಾ ವಯಾ ಜಬ್ಬಲ್ಮರ್ ಡೆಲ್ಲಿ ದರ್ಭಾಂಗ ಜಯನಗರ ಮತ್ತು ಚೆನ್ನೈ ತಿರುಚ್ಚ ಮಾರ್ಗಗಳುವಿದ್ಯುದ್ದೀಕರಣಗೊಂಡಿವೆ

ಕಳೆದ ವರ್ಷ ಕಡಿತಗೊಂಡ ಪಠ್ಕಕಮದಲ್ಲಿ ಆಧ್ಯಯನ ಮಾಡಿರುವ ವಿದ್ಕಾರ್ಥಿಗಳು ಈ ವರ್ಷ ಬರುವ ಮೇ ಪಾಗೂ ಜೂನ್ ತಿಂಗಳಲ್ಲಿ ನಡೆಯುವ ಪರೀಕ್ಷೆಗಳಿಗೆ ಪಾಜರಾಗಲಿದ್ದಾರೆ ಪೂರ್ವ ಲಡಾಕ್ನಲ್ಲಿ ವಾಸ್ತವ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಉಳಿದಿರುವ ಸಮಸ್ಥೆಗಳನ್ನು ತ್ವರಿತವಾಗಿ ಪರಿಪರಿಸಲು ಭಾರತ ಮತ್ತು ಜೀನಾ ನಡುವೆ ಒಮ್ಮತವಿದೆ ಎಂದು ಭಾರತ ಹೇಳಿದೆ ಚೀನಾದೊಂದಿಗೆ ಗಡಿ ನಿಯಂತ್ರಣ ರೇಖೆಗೆ ಸಂಬಂಧಿಸಿದಂತೆ ಮಾಧ್ಯಮಗಳ ಪ್ರಶ್ನೆಗೆ ಪ್ರಕ್ತಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅರಿಂದಮ್ ಬಾಗ್ಚಿ ಮೂರ್ವ ಲಾಡಕ್ನಲ್ಲಿ ವಾಸ್ತವ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಉಳಿದಿರುವ ಸಮಸ್ಥೆಗಳನ್ನು ಎರಡೂಕಡೆಯವರು ಶೀಘವಾಗಿ ಪರಿಪರಿಸಬೇಕು ಎಂಬುದಕ್ಕೆ ಉಭಯ ದೇಶಗಳ ಒಮ್ಥವಿದೆ ಪ್ಕಾಂಗೋಂಗ್ ಸರೋವರ ಪ್ರದೇಶದಲ್ಲಿನ ಸೇನೆ ಒಂತೆಗೆತ ಮಪತ್ವದ ಪೆಜ್ಜೆಯಾಗಿದೆ ಇದೇ ರೀತಿ ಇತರ ಸಮಸ್ಕೆಗಳನ್ನು ಮಾತುಕತೆ ಮೂಲಕ ಪರಿಪರಿಸಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ

ಈ ಕುರಿತು ಟ್ವಿಚ್ ಮಾಡಿರುವ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಈ ರೈಲುಗಳು ಪ್ರಯಾಣಿಕರ ಆರಾಮದಾಯಕ ಪ್ರಯಾಣ ಮತ್ತು ಸುರಕ್ಷಕೆಗೆ ಒತ್ತು ನೀಡಲಿದೆ ಎಂದು ತಿಳಿಸಿದ್ದಾರೆ ವಾರಕ್ಕೊಮ್ಮೆ ರಾಜಧಾನಿ ಸೂಪರ್ ಫಾಸ್ಟ್ ವಿಶೇಷ ರೈಲು ಪಜರತ್ ನಿಜಾಮುದ್ದೀನ್ ಮತ್ತು ಸಿಕಂದರಾಬಾದ್ ನಡುವೆ ನಾಳೆಯಿಂದ ಸಂಚರಿಸಲಿದೆ ಎಂದು ಅವರು ಹೇಳಿದ್ದಾರೆ